ಸೋಂಕು ಪರಡದಂತೆ ಮುನ್ನೆಜ್ವರಿಕೆ ಕ್ರಮವಾಗಿ ಜಾರಿಯಲ್ಲಿರುವ ಲಾಕ್ಡೌನ್ ನಿರ್ಬಂಧ ಪಾಲನೆ ಕಡ್ಡಾಯವಾಗಿದ್ದು ಉಲ್ಲಂಘಿಸಿದಲ್ಲಿ ಕರಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಲಾಕ್ಡೌನ್ ಆದೇಶವನ್ನು ಸಾರ್ವಜನಿಕರು ಗಂಭೀರವಾಗಿ ತೆಗೆದುಕೊಂಡಿಲ್ಲದ ಹಿನ್ನೆಲೆಯಲ್ಲಿ ನಾಳೆಯಿಂದ ಈ ನಿರ್ಬಂಧವನ್ನು ಮತ್ತಪ್ಪು ಬಿಗಿಗೊಳಿಸಲಾಗುವುದು ಎಂದು ಮುಖ್ಚಮಂತ್ರಿ ತಿಳಿಸಿದ್ದಾರೆ ಕೊರೋನಾ ಸೋಂಕು ತಡೆಗೆ ಖಾಸಗಿ ಆಸ್ತತ್ರೆಯ ಪರಿಣತ ವೈದ್ಯರ ಸಲಹೆ ಪಡೆಯಲಾಗುತ್ತಿದೆ

ಕೊರೋನಾ ಬಿಕ್ಕಟ್ಟನ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರಗಳಿಂದ ನಮ್ಮ ಪ್ರತಿನಿಧಿಗಳು ವರದಿ ಕಳಿಸಿದ್ದಾರೆ

ಅವರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಕ್ವಾರಂಟೈನ್ಗೆ ಒಳಗಾದ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸಿಕೊಂಡರೆ ತಕ್ಷಣ ಅವರ ವಿರುದ್ದ ಪ್ರಕರಣ ದಾಖಲಿಸಬೇಕು ಅವರ ಕುಟುಂಬದ ಎಲ್ಲಾ ಸದಸ್ಕರಿಗೂ ಕೂಡ ಕ್ವಾರಂಟ್ಟೆನ್ ಮುದ್ರೆ ಹಾಕಬೇಕು ಎಂದು ಸರ್ಕಾರ ಸೂಚನೆ ಕೊಟ್ಟಿದ್ದು ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ

ಬೊಮ್ಮನಹಳ್ಳಿ ಸೂಚಿಸಿದ್ದಾರೆ

ಹೊರರಾಜ್ಯದಿಂದ ಬರುವ ಸರ್ಕಾರಿ ಮತ್ತು ಬಾಸಗಿ ವಾಹನಗಳಿಗೆ ನಿರ್ಬಂಧ ಹಾಕಲಾಗಿದೆ ಎಂದು ಜಿಲ್ಲಾಧಿಕಾರಿ ವೈಎಸ್

ಹಾಸನ ಜಿಲ್ಲೆಯಲ್ಲಿ ಅಗತ್ತ ವಸ್ತು ಹೊರತುಪಡಿಸಿ ಉಳಿದೆಲ್ಲಾ ಮಾರಾಟವನ್ನು ಸ್ವಗಿತಗೊಳಸುವಂತೆ ಜಿಲ್ಲಾಧಿಕಾರಿ ಆರ್

ಪ್ರತಿ ಗ್ರಾಮದಲ್ಲೂ ಕಾರ್ಯಪಡೆ ಮಾಡಬೇಕು ವಾಪನ ಮತ್ತು ಮೈಕ್ ಮೂಲಕ ಕೊರೋನಾ ನಿಯಂತ್ರಣದ ಬಗ್ಗೆ ಜಾಗೃತಿ ಮೂಡಿಸಬೇಕು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಪಕ ಅಧಿಕಾರಿ ಬಿ

ವೇದಮೂರ್ತಿ ತಿಳಿಸಿದ್ದಾರೆ ಈ ನಡುವೆ ಸೋಂಕಿತರಿಗಾಗಿ ರಾಜ್ಯ ಸರ್ಕಾರಗಳು ಕೂಡಲೇ ಪ್ರತ್ಯೇಕ ಆಸ್ತತ್ರೆಗಳು ವೆಂಟಿಲೇಟರ್ ವ್ಯವಸ್ಥೆಯನ್ನು ಚುರುಕುಗೊಳಿಸಬೇಕು ಎಂದು ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಸೂಚಿಸಿದ್ದಾರೆ

ಯಡಿಯೂರಪ್ಪ ತಿಳಿಸಿದ್ದಾರೆ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಜೆಗೆ ಸುದೀರ್ಘ ಉತ್ತರ ನೀಡಿದ ಅವರು ನರೇಗಾ ಯೋಜನೆಯಡಿ ಮಾನವ ದಿನಗಳ ಬಾಬತ್ತು ಮುಂಗಡ ಹಣ ಬಿಡುಗಡೆ ಮಾಡಲಾಗುವುದು ಬಿಪಿಎಲ್ ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗದಂತೆ ಎರಡು ತಿಂಗಳ ಆಹಾರಧಾನ್ಯಗಳನ್ನು ಮುಂಗಡವಾಗಿ ನೀಡಲಾಗುವುದು

ಹಲವು ಇಲಾಖೆಗಳಿಗೆ ಮುಂಗಡಪತ್ರದಲ್ಲಿ ಒದಗಿಸಲಾಗಿರುವ ಅನುದಾನಗಳ ಕುರಿತು ಮುಖ್ಚಮಂತ್ರಿ ಅಂಕಿ ಅಂಶ ಸಹಿತ ವಿವರಣೆ ನೀಡಿದ ಬಳಿಕ ಧನ ವಿನಿಯೋಗ ಮಸೂದೆಗೆ ಸದನ ಸರ್ವಾನುಮತದ ಒಪ್ಪಿಗೆ ನೀಡಿತು ಈ ನಡುವೆ ಇಂದು ಸದನಕ್ಕೆ ಕಾಂಗ್ರೆಸ್ ಸದಸ್ಯರು ಆಗಮಿಸಿರಲಿಲ್ಲ ಕಲಾಪ ಸಲಹಾ ಸಮಿತಿಯ ತೀರ್ಮಾನಗಳಿಗೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ಳುತ್ತಿರುವುದನ್ನು ಪ್ರತಿಭಟಿಸಿ ಕಲಾಪಕ್ಕೆ ಬಹಿಷ್ಠಾರ ಹಾಕಿರುವುದಾಗಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸುದ್ವಿಗಾರರಿಗೆ ತಿಳಿಸಿದರು ಪಂಜಾಯತ್ರಾಜ್ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ಸರ್ಕಾರ ಮುಂದಾಗಿದೆ ಮುಂಬರುವ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡೆಯಬೇಕು ಎಂಬ ಉದ್ದೇಶದಿಂದ ತರಾತುರಿಯಲ್ಲಿ ಸಂಬಂಧಿತ ವಿಧೇಯಕ ಮಂಡಿಸಲಾಗುತ್ತಿದೆ ರಾಜ್ಯದಲ್ಲಿ ಕೊರೋನಾ ಸಾಂಕ್ರಾಮಿಕ ತಹಬದಿಗೆ ಬಂದ ನಂತರ ಜುನಾವಣೆ ನಡೆಸಬೇಕು ಎನ್ನುವ ಸಲಹೆಗೆ ಮೊದಲು ಒಪ್ಪಿಕೊಂಡಿದ್ದ ಸರ್ಕಾರ ಈಗ ತರಾತುರಿಯಲ್ಲಿ ವಿಧೇಯಕ ಮಂಡಿಸುತ್ತಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮವಾಗಿದೆ ಎಂದು ಅವರು ಟೀಟಿಸಿದರು ಸದನಕ್ಕೆ ಆಗಮಿಸಿದ್ದ ಜೆಡಿಎಸ್ ಸದಸ್ದರು ಅಪೆಕ್ಸ್ ಬ್ಯಾಂಕ್ ಅವ್ವವಹಾರ ಕುರಿತ ಚರ್ಚೆಗೆ ಸಭಾಧ್ಯಕ್ಷರು ಅವಕಾಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸಭಾತ್ಯಾಗ ಮಾಡಿದರು

ಕೊರೋನಾ ಸೋಂಕು ನಿರ್ವಹಣೆಯ ಬಗ್ಗೆಯೂ ವ್ಯಾಪಕ ಚರ್ಚೆ ನಡೆಯಿತು ಪಂಚಾಯತ್ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಅವಧಿ ಮೊಟಕು ಕ್ಷೇತ್ರ ಮೀಸಲಾತಿ ಅವಧಿ ಇಳಿಕೆ ಸೇರಿದಂತೆ ಪಲವು ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ ಪಡೆಯಲಾಯಿತು ನಿನ್ನೆ ನಡೆದ ವಿಧಾನ ಸಭೆ ಕಲಾಪ ಸಲಹಾ ಸಮಿತಿಯ ಸಭೆಯಲ್ಲಿ ನಿಗದಿತ ಕಲಾಪವನ್ನು ಮೊಟಕುಗೊಳಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಈ ಹಿನ್ನೆಲೆಯಲ್ಲಿ ಇಂದೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಜೆಬ್ ಕುರಿತ ಚರ್ಚೆಗೆ ಉತ್ತರಿಸಿ ಧನ ವಿನಿಯೋಗ ವಿಧೇಯಕಗಳಿಗೂ ಸದನದ ಅಂಗೀಕಾರ ಪಡೆದರು

ಪ್ರಸಕ್ತ ಬೆಳವಣಿಗೆಗಳ ಒನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಲವು ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸಿದ್ದಾರೆ

ಎಟೆಎಂಗಳಿಂದ ಗ್ರಾಪಕರು ನಗದು ವಿತ್ಡ್ರಾ ಮಾಡಲು ಮೂರು ತಿಂಗಳ ಕಾಲ ಸೇವಾ ಶುಲ್ತ ವಿಧಿಸುವುದಿಲ್ಲ

ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಆರ್ಥಿಕ ಪ್ರಾಕೇಜನ್ನು ಸಿದ್ದಪಡಿಸುತ್ತಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ವಿಕಾರಿ ನಾಮ ಸಂವತ್ಸರ ನಿರ್ಗಮಿಸಿ ನೂತನ ಶ್ರೀ ಶಾರ್ವರಿ ನಾಮ ಸಂವತ್ಸರ ಆರಂಭವಾಗುವ ದಿನ ಹಿಂದೂ ಪಂಚಾಂಗದ ಹೊಸ ವರ್ಷಾರಂಭದ ಬೇವು ಬೆಲ್ಲದ ಪಬ್ಲದ ಆಚರಣೆಗೆ ಈ ಬಾರಿ ಕೊರೋನಾ ಕಾರ್ಮೋಡ ಆವರಿಸಿದೆ ಪ್ರತಿ ಯುಗಾದಿಯಂತೆ ಸಿಹಿ ತಿಂಡಿ ಹೊಸ ಬಟ್ಟೆ ಖರೀದಿಯ ಉತ್ಸಾಹವಿಲ್ಲ ಕೊರೋನಾ ಲಾಕ್ಡೌನ್ ನಿರ್ಬಂಧವಿರುವ ಓನ್ನೆಲೆಯಲ್ಲಿ ಸಂಪ್ರದಾಯದಂತೆ ದೇವಾಲಯಗಳಿಗೂ ಹೋಗಲಾಗದೆ ಅನಿವಾರ್ಯವಾಗಿ ಸಾರ್ವಜನಿಕರು ಮನೆಗಳಲ್ಲೇ ಹಬ್ಬ ಆಚರಿಸಬೇಕಾಗಿದೆ ಸಾಂಕ್ರಾಮಿಕದ ಬೆದರಿಕೆಯ ಹಿನ್ನೆಲೆಯಲ್ಲಿ ಸರ್ಕಾರದ ಸೂಚನೆಗಳನ್ನು ಕಡ್ಡಾಯವಗಿ ಪಾಲಿಸಬೇಕು ಮನೆಗಳಿಂದ ಹೊರ ಬರದೆ ಸರಳವಾಗಿ ಯುಗಾದಿ ಆಚರಿಸಬೇಕು ಎಂದು ಮುಖ್ಯಮಂತ್ರಿ ಬಿ

ವಿಶ್ವಾಸಾರ್ಹ ಮಾಹಿತಿಯನ್ನು ಸಕಾಲಿಕವಾಗಿ ಸಾರ್ವಜನಿಕರಿಗೆ ತಲುಪಿಸಲು ಮತ್ತು ಜಾಗೃತಿ ಮೂಡಿಸುವಲ್ಲಿ ಟಿವಿ ವಾಹಿನಿಗಳು ಸುದ್ದಿಸಂಸೈಗಳ ಪಾತ್ರ ಮಹತ್ವದ್ದು ಎಂದು ಸಮಾಜಾರ ಮತ್ತು ಪ್ರಸಾರ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ

ನಾಳೆ ಚಾಂದ್ರಮಾನ ಯುಗಾದಿ ಕೊರೋನಾ ವೈರಾಣು ಕಾರ್ಮೋಡದ ಒನ್ನೆಲೆಯಲ್ಲಿ ಸರಳ ಆಚರಣೆಯ ಅನಿವಾರ್ಯತೆ